ರಾಜ್ಯದಲ್ಲಿ ತೆರವಾಗಿರುವ ಕುಂದಗೋಳ ಮತ್ತು ಚಿಂಜೋಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಸಂಭಂದಿಸಿದಂತೆ ನಾಳೆ ಸೋಮವಾರ ಅಧಿಸೂಚನೆ ಪ್ರಕಟವಾಗಲಿದೆ

ಪೌರಾಡಳಿತ ಸಚಿವರಾಗಿದ್ದ ಸಿ

ಶಿವಳ್ಳ ಅವರ ನಿಧನದಿಂದ ಕುಂದಗೋಳ ಕ್ಷೇತ್ರ ತೆರವಾಗಿದ್ದು ಚಿಂಚೋಳ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಡಾ

ಚುನಾವಣೆ ಅಯೋಗ ಮಾನ್ನ ಮಾಡಿರುವ ಈ ಕೆಳಗಿನ ದಾಖಲೆಗಳ ಪೈಕಿ ಯಾವುದಾದರು ಒಂದು ಭಾವಚಿತ್ರ ಸಹಿತ ದಾಖಲೆ ತೋರಿಸಿ ಮತದಾನ ಮಾಡಬಹುದಾಗಿದೆ ಮತದಾರರ ಗುರುತಿನ ಚೀಟ ಹೊಂದಿಲ್ಲದೇ ಇದ್ದರೆ ಪರ್ಯಾಯವಾಗಿ ಪಾಸ್ ಪೋರ್ಟ ಡ್ರೈವಿಂಗ್ ಲೈಸೆನ್ಸ್ ಭಾವಚಿತ್ರ ಹೊಂದಿರುವ ಸೇವಾ ಗುರುತಿನ ಚೀಟಿ ಬ್ಯಾಂಕ್ ಇಲ್ಲವೇ ಹೋಸ್ಟ್ ಅಫೀಸ್ ಪಾಸ್ ಬುಕ್ ಆರ್ ಜಿ ಐ ಅಡಿ ನೀಡಿರುವ ಎನ್ ಪಿ ಆರ್ ಸ್ನಾರ್ಟ್ ಕಾರ್ಡ್ ಪ್ಲಾನ್ ಕಾರ್ಡ್ ನರೇಗಾ ಜಾಬ್ ಕಾರ್ಡ್ ಕಾರ್ಮಿಕ ಸಚಿವಾಲಯದಿಂದ ನೀಡಿರುವ ಆರೋಗ್ಯ ವಿಮೆ ಕಾರ್ಡ ಭಾವಚಿತ್ರವಿರುವ ಪಿಂಚಣಿ ದಾಖಲಾತಿ ಎಂ ಪಿ

ಎಲ್ ಎ

ಎಲ್

ಕೇವಲ ಭಾವಚಿತ್ರವಿರುವ ವೋಟರ್ ಸ್ಲಿಪ್ ತೋರಿಸಿ ಮತದಾನ ಮಾಡಲು ಅವಕಾಶವಿಲ್ಲ ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವ ಬಗ್ಗೆ ಖಚಿತಪಡಿಸಿಕೊಳ್ಳ ಯಾವ ಮತಗಟ್ಟೆ ಎಂಬುದುನ್ನು ಖಾತ್ರಿಪಡಿಸಿಕೊಳ್ಳಿ

ಇದು ರೈತರ ಸಮಸ್ಥೆಗೆ ಸ್ವಂದಿಸಿದ ಸರ್ಕಾರದ ತ್ರಮ ಎಂದು ಜೆಡಿಎಸ್ ಮುಖಂಡ ಎಚ್

ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಖಾನಾಪೂರದಲ್ಲಿ ನಿನ್ನೆ ಚುನಾವಣಾ ಪ್ರಚಾರ ಭಾಷಣ ಮಾಡಿದ ಅವರು ಸಾಲ ಮನ್ನಾ ಯೋಜನೆ ಮೈತ್ರಿ ಸರ್ಕಾರದ ಮುಂದುವರೆದ ಯೋಜನೆ ಎಂದು ಚುನಾವಣೆ ಆಯೋಗ ಸೂಚಿಸಿ ಸಾಲಮನ್ನಾ ಕಾರ್ಯಕ್ರಮ ಮುಂದುವರಿಕೆಗೆ ಅನುಮತಿ ನೀಡಿದ ನಂತರ ಕಳೆದ ಎರಡು ದಿನಗಳ ಹಿಂದೆ ಪುನಃ ಎರಡನೇ ಕಂತಿನಲ್ಲಿ ಒಂದೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದರು ಕೇಂದ್ರ ಸರ್ಕಾರ ತನ್ನ ಐದು ವರ್ಷಗಳ ಅಧಿಕಾರವದಿಯ ಕೊನೆಯ ಪಂತದಲ್ಲಿ ಚುನಾವಣೆ ಉದ್ದೇಶದಿಂದ ರೈತರಿಗೆ ಸಹಾಯ ನೀಡಲು ಮುಂದಾಗಿದೆ

ಮುಂಬರುವ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಮೈತ್ರಿ ಸರ್ಕಾರ ಪತನವಾಗುತ್ತದೆ ಎನ್ನುವುದು ಬಿಜೆಪಿ ಯವರ ಹಗಲು ಕನಸು ಎಂದು ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಹೇಳದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಹೇಳಿದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಬೇಕಾದರೂ ಅಪೇಕ್ಷೆ ವ್ಯಕ್ತಪಡಿಸಬಹುದು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಆಗ ನಾನು ಮುಖ್ಯಮಂತ್ರಿ ಆಗಿ ಪತ್ತು ಕೆಜಿ ಅಕ್ಕಿ ಕೊಡುತ್ತೇನೆ ಎಂದಿದ್ದೇ ಬದಲಾದ ಸಂದರ್ಭದಲ್ಲಿ ಪರಿಸ್ಥಿತಿ ಬದಲಾಯಿತು ಅಷ್ಟೇ ಎಂದರು ಮೈತ್ರಿ ಸರಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಸರಕಾರ ಪತನವಾಗುತ್ತದೆ ಎಂದು ಯಡಿಯೂರಪ್ಪ ಹೇಳುತ್ತಿದ್ದಾರೆ ಅಧಿಕಾರ ಹಿಡಿಯಲು ಏನೆಲ್ಲಾ ಮಾಡಿದರೂ ಯಶಸ್ವಿಯಾಗಿಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ರಾಜ್ಯದಲ್ಲಿ ಮೈತ್ರಿ ಕೂಟದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದರು ಕೇಂದ್ರದ ಎನ್ಡಿಎ ಸರ್ಕಾರ ರಾಜ್ಯಕ್ಷೆ ನೀಡಿರುವ ಅನುದಾನ ಕುರಿತು ರಾಜ್ಯದ ಮೈತ್ರಿ ಸರ್ಕಾರ ಶ್ವೇತ ಪತ್ರ ಹೊರಡಿಸಬೇಕು ಎಂದು ಬಿಜೆಪಿ ಮುಖಂಡ ಅರವಿಂದ ಲಿಂಬಾವಳಿ ಆಗ್ರಹಿಸಿದ್ದಾರೆ

ನರೇಂದ್ರ ಮೋದಿ ಸರ್ಕಾರ ಅನುದಾನ ಪಂಚಿಕೆಯಲ್ಲಿ ರಾಜ್ಯಕ್ಷೆ ಅನ್ಹಾಯ ಮಾಡಿದೆ ಎಂದು ಕುಮಾರಸ್ವಾಮಿ ಮತ್ತು ಿದ್ದರಾಮಯ್ಯ ಪದೇ ಪದೇ ಹೇಳುತ್ತಿದ್ದಾರೆ ಹೀಗಾಗಿ ಶ್ವೇತ ಪತ್ರ ಹೊರಡಿಸಬೇಕು ಇಲ್ಲದಿದ್ದರೆ ಬಿಜೆಪಿ ಕರಾಳ ಪತ್ರ ಹೊರಡಿಸಲಿದೆ ಎಂದು ಲಿಂಬಾವಳಿ ಹೇಳಿದರು ರಾಷ್ಟದ ಭದ್ರತೆ ಮತ್ತು ಭಯೋತ್ಪಾದನೆ ಹಾಗೂ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ನೀಡಲು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ನೆ ಪ್ರಧಾನಿ ಹುದ್ಲೆಗೆ ಆಯ್ಲೆಯಾಗದೇಕು ಎಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ ಶಾ ಹೇಳದ್ದಾರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ನಿನ್ನೆ ಪಕ್ಷದ ಅಭ್ವರ್ಥಿ ಪರ ಬೃಹತ್ ರೋ ಶೋ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಅಭ್ವರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವ ಅವಕಾಶ ಮತದಾರರ ಮುಂದಿದೆ ಹೀಗಾಗಿ ಯೋಚಿಸಿ ಮತ ಚಲಾಯಿಸಿ ಎಂದು ಮನವಿ ಮಾಡಿದರು ಸ್ವಪ್ಪ ಅಭಿವೃದ್ಧಿ ಕಾರ್ಯಸೂಚಿ ಇಲ್ಲದಿರುವ ಬಿಜೆಪಿ ಕೋಮುವಾದ ಭಯೋತ್ತಾದನೆಯಂಥ ವಿಷಯಗಳಿಗೆ ಹೆಚ್ಚು ಆದ್ಭತೆ ನೀಡುತ್ತಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ ಗುಂಡೂರಾವ್ ಹೇಳಿದ್ದಾರೆ ಹುಬ್ಲಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಐದು ವರ್ಷಗಳಲ್ಲಿ ಬಿಜೆಪಿ ದೇಶದ ಜನಸಾಮಾನ್ಹರ ಸಮಸ್ಥೆಗಳ ಕುರಿತು ಗಮನ ಪರಿಸಲಿಲ್ಲ

ರಾಷ್ಷೀಯ ಭದ್ರತೆ ಭಯೋತ್ವಾದನೆಯಂಥ ಭಾವನಾತ್ಮಕ ವಿಷಯಗಳನ್ನಿಟ್ಲುಕೊಂಡು ಜನರ ಗಮನವನ್ನು ಸಮಸ್ಥೆಗಳಿಂದ ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು ಮಹದಾಯಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು ಈ ವಿಷಯದಲ್ಲಿ ಮಧ್ಯುಕೆ ವಹಿಸಲು ನಿರಾಕರಿಸುವ ಮೂಲಕ ಈ ಭಾಗದ ಜನರಿಗೆ ನ್ಯಾಯದ ಭರವಸೆ ಒದಗಿಸುವ ಒಂದು ಉತ್ತಮ ಅವಕಾಶದಿಂದ ಪ್ರಧಾನಿ ವಂಚಿತರಾದರು ಎಂದು ದಿನೇಶ ಗುಂಡೂರಾವ್ ಹೇಳಿದರು